ಬಿಮ್ಸ್ಟೆಕ್ ಗ್ರಿಡ್ ಅಂತರ್ ಸಂಪರ್ಕ ಸ್ಥಾಪನೆ ಕುರಿತ ಒಪ್ವಂದಕ್ಕೆ ಸಹಿ ಹಾಕಲಾಗಿದೆ ಶೃಂಗಸಭೆಯಿಂದ ಹೊರ ಬರುವ ಫಲಿತಾಂಶವು ಸಂಸ್ಥೆಯ ಸಾಂಸ್ಥಿಕ ಅಡಿಪಾಯಕ್ಕೆ ಹೆಚ್ಚಿನ ಗಮನಹರಿಸುವುದರೊಂದಿಗೆ ಬಿಮ್ಸ್ವೆಕ್ನ್ನು ಮತ್ತಷ್ನು ಬಲಪಡಿಸುವ ಗುರಿ ಹೊಂದಿದೆ ದಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ ಗೋಖಲೆ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ ವೇಳೆ ಥೈಲ್ಯಾಂಡ್ ಭೂತಾನ್ ಮ್ಯಾನ್ಮಾರ್ ದೇಶಗಳ ನಾಯಕರೊಂದಿಗೆ ದ್ವಿಪಕ್ವೀಯ ಮಾತುಕತೆ ನಡೆಸಲಿದ್ದಾರೆ ಇಂದು ಸಂಜೆ ನೇಪಾಳದ ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಆರೋಗ್ಯ ಸಚಿವ ಜೆ

ನಡ್ಡಾ ಪರಿಹಾರ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿದರು ಕೇರಳದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ಸರ್ಕಾರ ತೀವ್ರ ನಿಗಾ ವಹಿಸಿದೆ ಎಂದು ಅಧಿಕ್ಷತ ಹೇಳಿಕೆ ತಿಳಿಸಿದೆ ಡೆಂಫಿ ಅತಿಸಾರ ಮತ್ತು ಅಂಟುರೋಗ ಹರಡುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು ಅಲ್ಲಿನ ಸರ್ಕಾರದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ನಡ್ಡಾ ಈ ಸಂಬಂಧ ಕೇರಳದ ಆರೋಗ್ಯ ಸಚಿವರಾದ ಕೆ

ಶೈಲಜಾ ಅವರೊಂದಿಗೆ ಮಾತನಾದಿ ಕೇಂದ್ರ ಆರೋಗ್ಯ ಸಚಿವಾಲಯ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ

ಎನ್ ಶ್ರೀನಿವಾಸುಲು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ

ಚುನಾವಣೆ ನಡೆಯುವ ಪ್ರದೇಶಗಳ ಕಛೇರಿಗಳು ಶಾಲೆ ಮತ್ತು ಕಾಲೇಜುಗಳಿಗೆ ರಾಜ್ಯಸರ್ಕಾರ ಇಂದು ರಜೆ ಘೋಷಿಸಿದೆ

ಕೌಶಲ್ಯಯುತ ಮಾನವ ಸಂಪನ್ಮೊಲಗಳಿಗಾಗಿ ಕೇಂದ್ರ ಸರ್ಕಾರ ಇಂಡಿಯಾ ಇಂಕ್ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಲಿದೆ ಎಂದು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ತಿಳಿಸಿದ್ದಾರೆ

ಕೈಗಾರಿಕೆಗಳಿಗೆ ಬೇಕಾದ ಮಾನವ ಸಂಪನ್ಮೂಲ ಮತ್ತು ಅವುಗಳಿಗೆ ಹೇಗೆ ಪೂರೈಸಬೇಕು ಎಂಬುದರ ಬಗ್ಗೆ ಸರ್ಕಾರ ಕೈಗಾರಿಕೆಗಳೊಂದಿಗೆ ಚರ್ಚೆ ನಡೆಸಲಿದೆ ಎಂದು ಅವರು ಮಾಹಿತಿ ನೀಡಿದರು ರಾಷ್ಕೀಯ ಕೌಶಲ್ಯ ಅಭಿವ್ವದ್ದಿ ನಿಗಮದ ಹೊಸ ವೇದಿಕೆ ಸ್ನಿಲ್ ಕನೆಕ್ಟ್ಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದರು ವಿಧವೆಯರಿಗಾಗಿ ರೂಪಿಸಲಾಗಿರುವ ಅತಿ ದೊಡ್ಡ ಯೋಜನೆ ಕೃಷ್ಣ ಕುಟೀರ ವನ್ನು ಬೃಂದಾವನದಲ್ಲಿ ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮೇನಕಾಗಾಂಧಿ ಹಾಗೂ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಲಿದ್ದಾರೆ

ಕೃಷ್ಣ ಕುಟೀರವನ್ನು ರಾಷ್ಟೀಯ ವಸತಿ ನಿರ್ಮಾಣ ನಿಗಮ ಎನ್

ಈ ಕಟ್ನಡದಲ್ಲಿ ರ್ಯಾಂಪ್ ಲಿಫ್ಸ್ ವಿದ್ಯುತ್ ಸೌಲಭ್ಯ ನೀರಿನ ವ್ಯವಸ್ಥೆ ಸೇರಿದಂತೆ ಹಿರಿಯ ನಾಗರೀಕರು ಹಾಗೂ ವಿಶೇಷ ಚೇತನರಿಗೆ ಉಪಯುಕ್ತವಾಗುವ ಹಲವು ಸೌಲಭ್ಯಗಳನ್ನು ಅಳವಡಿಸಲಾಗಿದೆ ಕೇಂದ್ರ ಸರ್ಕಾರದ ಅನುದಾನದಿಂದ ದೊಡ್ಡ ಆಧುನಿಕ ಅಡುಗೆ ಕೋಣೆ ಹಾಗೂ ಕೌಶಲ ತರಬೇತಿ ಕೇಂದ್ರವನ್ನೂ ನಿರ್ಮಿಸಲಾಗಿದ್ದು ರಾಜ್ಯ ಸರ್ಕಾರ ಅದರ ನಿರ್ವಹಣೆಯ ಹೊಣೆ ಹೊತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆ ನೀಡಿರುವ ರಾಷ್ವೀಯ ಎಸ್ಸಿ ಎಸ್ಟಿ ಹಬ್ ಸೂಕ್ಷ್ಮ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕಾ ವಲಯದಲ್ಲಿ ಬ್ಬಹತ್ ಚಳವಳಿಯಾಗಿ ಮಾರ್ಪಟ್ಟಿದೆ ಎಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಭುವನೇಶ್ವರದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಹಾಗೂ ವಸ್ತುಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನೂರಾರು ಯುವಕರಿಗೆ ಉದ್ನೋಗ ನೀಡುತ್ತಿರುವ ಎಸ್ಸಿ ಎಸ್ಟಿ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಜಾರಿಗೆ ತಂದಿರುವ ವಿಶಿಷ್ವ ಯೋಜನೆ ಇದಾಗಿದೆ ಎಂದು ತಿಳಿಸಿದರು

ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ದಿ ಯೋಜನೆಗಾಗಿರುವ ಈ ಸಾಲದ ಒಪ್ಪಂದಕ್ಕೆ ಹಣಕಾಸು ಸೆಚಿವಾಲಯದ ಜಂಟಿ ಕಾರ್ಯದರ್ಶಿ ಸೆಮೀರ್ ಕುಮಾರ್ ಖರೆ ಮತ್ತು ಎಡಿಬಿಯ ಭಾರತ ಸ್ನಾನಿಕ ಅಭಿಯಾನದ ನಿರ್ದೇಶಕ ಕೆನಿಚಿ ಯೊಕೊಯಮ ಅವರು ಸಹಿ ಹಾಕಿದ್ದಾರೆ ಕರ್ನಾಟಕದ ಸುಸ್ತಿರ ಆರ್ಥಿಕ ಬೆಳವಣೆಗೆಗೆ ಗಣನೀಯ ಮೂಲಸೌಕರ್ಯ ಹೂಡಿಕೆಗಳ ಅಗತ್ಯವಿದೆ ಎಂದು ಸಮೀರ್ ಕುಮಾರ್ ಖರೆ ತಿಳಿಸಿದರು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ನವದೆಹಲಿಯಲ್ಲಿ ಇನ್ನೋವೇಷನ್ ಸೆಲ್ ಮತ್ತು ಆಟಲ್ ರ್ಯಾಕಿಂಗ್ ಆಫ್ ಇನ್ಸ್ವಿಟ್ಯೂಷನ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಗೆ ಚಾಲನೆ ನೀಡಿದರು

ಹಿಮಾ ದಾಸ್ ಎಂ ಆರ್

ಚೈತ್ರ ಅವರು ಕಂಚಿನ ಪದಕ ಪಡೆದರು